ಎಂ

ರಕ್ಷಣಾ ಸಚಿವರ ವೈಜ್ವಾನಿಕ ಸಲಹೆಗಾರ ಡಾ ಜಿ ಸತೀಶ್ ರೆಡ್ಡಿ ಅವರನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಇಲಾಖೆಯ ಕಾರ್ಯದರ್ಶಿ ಹಾಗೂ ರಕ್ಷಣಾ ಸಂಶೋಧನೆ ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ

ಕೇಂದ್ರ ಚುನಾವಣಾ ಆಯೋಗವು ದೆಹಲಿಯಲ್ಲಿ ಸೋಮವಾರ ಮಾನ್ಲತೆ ಹೊಂದಿರುವ ರಾಷ್ಷೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ಜತೆ ಚುನಾವಣಾ ಸುಧಾರಣೆ ಕುರಿತು ಚರ್ಚೆ ನಡೆಸಲಿದೆ ಚುನಾವಣೆ ಸುಧಾರಣೆಗೆ ಸಂಬಂಧಿಸಿದ ಹಲವಾರು ಮಹತ್ತದ ವಿಷಯಗಳ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲು ಚುನಾವಣಾ ಆಯೋಗವು ನಾನಾ ರಾಜಕೀಯ ಪಕ್ಷಗಳ ಜೊತೆ ನಿರಂತರ ಸಮಾಲೋಚನೆ ನಡೆಸುತ್ತಾ ಬಂದಿದೆ ಲೋಕಸಭೆ ಮತ್ತು ವಿವಿಧ ರಾಜ್ಯಗಳಿಗೆ ವಿಧಾನಸಭೆ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ಮತದಾನದಲ್ಲಿ ಪಾರದರ್ಶಕತೆ ಮತ್ತು ನಿಖರತೆ ಕಾಪಾಡಲು ಅಗತ್ಲವಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ ವಿಧಾನಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಮಾಡುವ ವೆಚ್ಚ ಮತ್ತು ರಾಜಕೀಯ ಪಕ್ಷಗಳು ಮಾಡುವ ಚುನಾವಣಾ ವೆಚ್ಚಗಳಿಗೆ ಮಿತಿ ಹಾಕಲು ಚುನಾವಣಾ ಆಯೋಗ ಗಂಭೀರ ಚಿಂತನೆ ನಡೆಸುತ್ತಿದ್ದು ಸೋಮವಾರದ ಸಭೆಯಲ್ಲಿ ಈ ವಿಷಯಗಳು ಚರ್ಚೆಗೆ ಬರಲಿವೆ ಎಂದು ನಮ್ಮ ಆಕಾಶವಾಣಿ ಬಾತ್ತೀದಾರರು ವರದಿ ಮಾಡಿದ್ದಾರೆ ವಾರ್ಷಿಕ ಲೆಕ್ಷಪತ್ರ ವರದಿಗಳು ಮತ್ತು ಚುನಾವಣಾ ವೆಚ್ಲದ ವರದಿಗಳನ್ನು ಸಕಾಲದಲ್ಲಿ ಸಲ್ಲಿಸುವ ವಿಷಯ ಕುರಿತಂತೆ ಚರ್ಚೆ ನಡೆಯಲಿದೆ ಎಂದು ಅವರು ತಿಳಿಸಿದ್ಗಾರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎರಡನೇ ದಿನವಾದ ಇಂದು ಸಹ ರಾಜ್ಯದ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು ಪರಿಹಾರ ಶಿಬಿರಗಳಲ್ಲಿ ಆತ್ರಯ ಪಡೆದಿರುವ ನೆರೆ ಸಂತ್ರಸ್ತರನ್ನು ಭೇಟ ಮಾಡಿ ಮಾತುಕತೆ ನಡೆಸಿದರು ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಪ್ರವಾಹ ಪೀಡಿತ ಪ್ರದೇಶಗಳ ಸರ್ಕಾರಿ ನೌಕರರಿಗೆ ರಜೆ ರದ್ದು ಮಾಡಿದೆ

ಗಾಗ್ರಾ ನದಿ ಪಾತ್ರದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಟಿತಿ ಗಂಭೀರವಾಗಿದೆ ಎಂದು ನಮ್ನ ಆಕಾಶವಾಣಿ ಲಕ್ನೋ ಬಾತ್ನೀದಾರರು ವರದಿ ಮಾಡಿದ್ದಾರೆ

ಚಿತ್ರಕೂಟ್ನಲ್ಲಿರುವ ಮಂದಾಕಿನಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ರಾಮ್ಫಾಟ್ ಪ್ರದೇಶದ ಜನರಲ್ಲಿ ಆತಂಕ ಸೃಷ್ಷಿಸಿದೆ ದೇಶದ ವಿಶ್ವವಿದ್ನಾಲಯಗಳಲ್ಲಿ ಸಂಶೋಧನಾ ಕಾರ್ಯಕ್ರಮಗಳನ್ನು ಪ್ರೋತಾಹಿಸುವುದು ಇಂದಿನ ಅಗತ್ತವಾಗಿದೆ ಎಂದು ಕೇಂದ್ರ ಮಾನವ ಸಂಪನ್ನೂಲ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಪಾಟ್ನಾ ವಿಶ್ವವಿದ್ಯಾಲಯದ ಶತಮಾನೋತ್ವವ ಕಾರ್ಯಕ್ರಮದ ಸಮಾರೋಪ ಉದ್ದೇಶಿಸಿ ಮಾತನಾಡಿದ ಅವರು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವ ನಿಟ್ಲನಲ್ಲಿ ಹೊರರಾಷ್ಸಗಳಲ್ಲಿ ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ದೇತದ ಪ್ರತಿಭಾವಂತ ವಿದ್ಲಾರ್ಥಿಗಳನ್ನು ವಾಪಸ್ ಕರೆಸಿಕೊಳ್ಳಲು ಸರ್ಕಾರ ತೀವ್ರ ಪ್ರಯತ್ನ ನಡೆಸುತ್ತಿದೆ ಎಂದರು ದೇತದ ವಿಶ್ವವಿದ್ಯಾಲಯಗಳು ಸಂಶೋಧನಾ ಕಾರ್ಯಗಳಿಗೆ ಆದ್ದತೆಯ ಗಮನ ಹರಿಸಬೇಕು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಕಾಶವಾಣಿ ಮತ್ತು ದೂರದರ್ತನ ಸುಧಿವಾಹಿನಿಗಳಲ್ಲಿ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ವಿಚಾರಧಾರೆಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ

ಅಲ್ಲದೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಮತ್ತು ದೂರದರ್ಶನ ಸುದ್ದಿವಾಹಿನಿಗಳ ಯೂಟ್ಲೂಬ್ ಚಾನಲ್ಗಳಲ್ಲಿ ಈ ಕಾರ್ಯಕ್ರಮ ಏಕಕಾಲದಲ್ಲಿ ಪ್ರಸಾರವಾಗಲಿದೆ

ಹಿಂದಿ ಅವತರಣಿಕೆಯಲ್ಲಿ ಬಿತ್ತರವಾಗುವ ಈ ಕಾರ್ಯಕ್ರಮ ನಂತರ ಪ್ರಾದೇಶಿಕ ಭಾಷೆಗಳಲ್ಲೂ ಪ್ರಸಾರವಾಗಲಿದೆ

ಕೇರಳ ರಾಜ್ಯ ಸೇರಿದಂತೆ ದೇಶ ವಿದೇಶಗಳಲ್ಲಿರುವ ಕೇರಳಗರು ಇಂದು ಸುಗ್ಗಿಯ ಹಬ್ಲ ಓಣಂ ಅನ್ನು ಸಂಭ್ರಮದಿಂದ ಆಚರಿಸುತ್ನಿದ್ದಾರೆ ರಾಷ್ಲಪತಿ ಉಪರಾಷ್ಲಪತಿ ಮತ್ತು ಪ್ರಧಾನಮಂತ್ರಿಯವರು ಓಣಂ ಅಂಗವಾಗಿ ಕೇರಳ ಜನತೆಗೆ ಶುಭಾಶಯ ಕೋರಿದ್ದಾರೆ ಇತ್ತೀಚಿನ ಮಹಾಮಳೆ ಪ್ರವಾಹ ಮತ್ತು ಭೂಕುಸಿತದಿಂದ ನಲುಗಿರುವ ಕೇರಳದ ಜನರಿಗೆ ಓಣಂ ಹಬ್ಲವು ಹೊಸ ಜೀವನ ಆರಂಭಿಸಲು ದಾರಿ ಮಾಡಿಕೊಡಲಿ ಎಂದು ರಾಮನಾಥ್ ಕೋವಿಂದ್ ಹಾರೈಸಿದ್ದಾರೆ ಕೇರಳ ಜನತೆಗೆ ಓಣಂ ಹಬ್ಬವು ಶಾಂತಿ ಸಮೃದ್ದಿ ಮತ್ತು ಸಂತಸ ತರಲಿ ಎಂದು ಎಂ ವೆಂಕಯ್ದ ನಾಯ್ದು ಶುಭ ಕೋರಿದ್ದಾರೆ ಪ್ರವಾಹದಿಂದ ನಾನಾ ಸಂಕಷ್ಸಗಳನ್ನು ಎದುರಿಸಿದ ಕೇರಳ ಜನತೆಗೆ ವ್ಯತಿರಿಕ್ತ ಪರಿಣಾಮಗಳನ್ನು ಧ್ಯೆರ್ಯದಿಂದ ಎದುರಿಸುವ ಶಕ್ತಿ ನೀಡಲಿ ಎಂದು ನರೇಂದ್ರ ಮೋದಿ ಹಾರೈಸಿದ್ದಾರೆ ಇಡೀ ರಾಷ್ಲವೇ ಕೇರಳ ಜನತೆಗೆ ಹೆಗಲು ಕೊಟ್ಲು ನಿಲ್ಲಲಿದೆ ಅವರ ಸಂತೋಷ ಮತ್ತು ಸಮ್ನದ್ದಿಗೆ ದೇಶದ ಜನರು ಪ್ರಾರ್ಥಿಸುತ್ತಿದ್ದಾರೆ ಎಂದು ಪ್ರಧಾನಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ವಿಶ್ವಕ್ಷೆ ಅನುಕರಣೀಯ ರಾಜಕೀಯ ಮುತ್ತದ್ದಿ ಆಗಿದ್ದರೂ ಎಂದು ವಿಶ್ವಸಂಸ್ಥೆ ಮಹಾಕಾರ್ಯದರ್ಶಿ ಆಂಟಾನಿಯೊ ಗುಟೆರಸ್ ಬಣ್ಣೆಸಿದ್ದಾರೆ ವಿಶ್ವಸಂಸ್ವೆಯ ಭಾರತೀಯ ಕಾಯಂ ಪ್ರಾತಿನಿಧಿಕ ಸಂಸ್ವೆಗೆ ಭೇಟ ನೀಡಿದ್ದ ಅವರು ವಾಜಪೇಯಿ ಕುಟುಂಬ ಸದಸ್ಟರಿಗೆ ಸಾಂತ್ವನ ಹೇಳಿ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ಭಾರತ ಐರೋಷ್ಣ ಒಕ್ಕೂಟದ ಸಮಾವೇಶದಲ್ಲಿ ವಾಜಪೇಯಿ ಅವರನ್ನು ಭೇಟಿಯಾಗಿದ್ದೆ ಎಂದು ನೆನಪು ಮಾಡಿಕೊಂಡಿರುವ ಗುಟಿರಸ್ ಭಾರತ ಮತ್ತು ವಿಶ್ವದ ಶಾಂತಿ ಮತ್ತು ಅಭಿವ್ಯದ್ಲಿಗೆ ವಾಜಪೇಯಿ ಅವರು ನಿಸ್ನಾರ್ಥ ಸೇವೆ ಸಲ್ಲಿಸಿದ್ದರು ಎಂದು ತಿಳಿಸಿದ್ದಾರೆ ಜಕಾರ್ತದಲ್ಲಿ ನಡೆಯುತ್ತಿರುವ ಏಷ್ಯಾ ಕ್ರೀಡಾಕೂಟದಲ್ಲಿ ಭಾರತೀಯರ ಹೋರಾಟ ಸಕಾರಾತ್ಸವಾಗಿ ಮುಂದುವರೆದಿದೆ

ಹೈಜಂಪ್ ಸ್ಪರ್ಧೆಯಲ್ಲಿ ಚೇತನ್ ಸುಬ್ರಹ್ಮಣ್ಕ ಫೈನಲ್ಸ್ಗೆ ಅಡಿಯಿಟ್ಟದ್ದಾರೆ ಬ್ಕಾಡ್ಮಿಂಟನ್ನಲ್ಲಿ ಸೈನಾ ನೆಹ್ವಾಲ್ ಮತ್ತು ಪಿ

ಸಿಂಧು ಕ್ವಾರ್ಟರ್ ಫೈನಲ್ಸ್ ಹಂತಕ್ಷೆ ತಲುಪಿದ್ದಾರೆ

ಆದರೆ ಪುರುಷರ ಡಬಲ್ಲ್ನಲ್ಲಿ ದಕ್ಷಿಣ ಕೊರಿಯಾ ಎದುರು ಭಾರತದ ಆಟಗಾರರು ಸೋತಿದ್ದಾರೆ ವಾಲಿಬಾಲ್ ಎಫ್ ಗುಂಪಿನ ಸ್ಪರ್ಧೆಯಲ್ಲಿ ಭಾರತ ಮಾಲ್ಡೀವ್ಸ್ ವಿರುದ್ಧ ಗೆದ್ದಿದೆ ಸ್ಟ್ವಾಷ್ ಸೆಮಿಫೈನಲ್ಸ್ನಲ್ಲಿ ದೀಪಿಕಾ ಪಳ್ಳಕಲ್ ಮತ್ತು ಜ್ಲೋತ್ಸ್ನಾ ಚಿನ್ನಪ್ಪ ಕಂಚಿನ ಪದಕ ಗೆದ್ದಿದ್ದಾರೆ

ವಾರ್ಷಿಕ ಅಮರನಾಥ ಯಾತ್ರೆಯ ಅಂತಿಮ ಪೂಜಾ ವಿಧಿವಿಧಾನಗಳು ನಾಳೆ ನಡೆಯಲಿದೆ